ಕೊರೊನಾ ಆತಂಕದಿಂದ ಊರಿನತ್ತ ಹೊರಟರುವ ವಲಸೆ ಕಾರ್ಮಿಕರಿಗೆ ಆಹಾರ ನೀರು ಪೂರೈಸುವಂತೆ ಟೋಲ್ಪ್ಲಾಜಾಗಳಿಗೆ ಸೂಚನೆ

ನಾನ್ ಎಸಿ ರೈಲು ಜೋಗಿಗಳನ್ನು ಕೊರೊನಾ ಐಸೋಲೇಷನ್ ವಾರ್ಡ್ಗಳಾಗಿ ಪರಿವರ್ತಿಸುವ ಕಾರ್ಯ ಪ್ರಗತಿಯಲ್ಲಿ

ಪೈದರಾಬಾದ್ ಶಿಂತಾಬಾದ್ ವರ್ತುಲ ರಸ್ತೆಯಲ್ಲಿ ಭೀಕರ ಅಪಘಾತ ರಾಯಚೂರು ಜಿಲ್ಲೆಯ ಏಳು ಮಂದಿ ಸಾವು

ಜಿಲ್ಲೆಗಳಲ್ಲಿ ನಡೆದಿರುವ ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಲ್ಲೆಯಲ್ಲಿ ಇಂದು ಒಂದೇ ದಿನ ಐದು ಕೊರೊನಾ ಸೋಂಕಿನ ಪ್ರಕರಣಗಳು ಖಚಿತವಾಗಿದ್ದು ಜಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್

ಬಳ್ಳಾರಿ ಜಿಲ್ಲೆಯಲ್ಲಿ ಪರಸ್ಥಳ ಮತ್ತು ವಿದೇಶಗಳಿಂದ ಬಂದಿರುವವರನ್ನು ಹೋಂ ಕ್ವಾರಂಟೈನ್ಗೆ ಬದಲಾಗಿ ಪ್ರತ್ಯೇಕ ನಿಗಾ ಘಟಕದಲ್ಲಿ ಇರಿಸಲು ಜಿಲ್ಲಾಡಳಿತ ನಿರ್ಧಾರ ಮಾಡಿದ್ದು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿದೆ ಬಳ್ಳಾರಿ ನಗರದ ಜಿಲ್ಲಾ ಆಸ್ತತ್ರೆಯನ್ನು ಕೊರೊನಾ ಆಸ್ತ್ರೆಯನ್ನಾಗಿ ಪರಿವರ್ತಿಸಲು ನಿರ್ಧರಿಸಲಾಗಿದೆ ಜಿಲ್ಲಾಸ್ತ್ರೆ ಎಮ್ಸ್ ಆಸ್ತ್ರೆ ಹೊಸಪೇಟೆಯಲ್ಲಿ ಐಸೋಲೇಷನ್ ಫಟಕಗಳದ್ದು ಶಂಕಿತ ರೋಗಿಗಳನ್ನು ಅಲ್ಲಿಗೆ ಸ್ಥಳಾಂತಂಸಲಾಗುತ್ತಿದೆ

ಹುಬ್ಬಳ್ಳಿಯಲ್ಲಿ ಲಾಕ್ಡೌನ್ಗೆ ತಾಲೂಕಿನಾದ್ಯಂತ ಉತ್ತಮ ಸ್ಪಂದನೆ ದೊರೆಕಿದೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಆರೋಗ್ಯ ಮತ್ತು ಮೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವ ವ್ಯವಸ್ಥೆ ಕಲ್ಲಿಸಿದ್ದು ಜನರು ಮನೆಯಿಂದ ಹೊರ ಬರದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಕಾಯಿಪಲ್ಲೆ ವ್ಯಾಪಾರಕ್ಕೆ ನೆಹರು ಮೈದಾನ ಈದ್ಗಾ ಮೈದಾನ ಹಳೆ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಡಾ ಅಂಬೇಡ್ಕರ್ ಮೈದಾನದಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದೆ ಮಂಗಳೂರು ನಗರದಲ್ಲಿ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನು ಹಾಗೂ ಅಗತ್ಯ ಮಸ್ತುಗಳ ಮಾರಾಟವನ್ನು ಇಂದು ಸಹ ಸಂಪೂರ್ಣ ನಿರ್ಬಂಧಿಸಲಾಗಿದೆ ಕೆಲವು ಹಾಲಿನ ಬೂತ್ಗಳು ಮಾತ್ರ ನಿಗದಿತ ಸಮಯದಲ್ಲಿ ತೆರೆದಿದ್ದವು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧೂ ಬಿ

ಮೈಸೂರು ಮಹಾನಗರ ಪಾಲಿಕೆ ಕೊರೊನಾ ಓನ್ನೆಲೆಯಲ್ಲಿ ಆಸ್ತಿ ತೆರಿಗೆ ಪಾವತಿ ವಿನಾಯಿತಿ ಅವಧಿಯನ್ನು ವಿಸ್ತರಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವ ಕಳುಒಸಿದೆ ಎಂದು ಪಾಲಿಕೆ ಆಯುಕ್ತ ಗುರುದತ್ ಹೆಗಡೆ ತಿಳಿಸಿದ್ದಾರೆ

ಚಿತ್ರದುರ್ಗ ಜಿಲ್ಲೆಯ ಗಾರೆಪಟ್ಟಿಯಲ್ಲಿ ಸೋಂಕು ತಗುಲಿದ ಇಬ್ಬರು ಹೊರಗಡೆ ಓಡಾಡಿದ್ದಾರೆ ಎಂಬ ದೂರಿನ ಓನ್ನೆಲೆಯಲ್ಲಿ ಆರೋಗ್ಯಾಧಿಕಾರಿಗಳು ಆಗತ್ತ ಕ್ರಮ ಕೈಗೊಂಡಿರುವುದಾಗಿ ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಈ ನಿಟ್ಟನಲ್ಲಿ ಅಗತ್ಯ ಸೂಜನೆ ನೀಡಬೇಕೆಂದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಗೆ ಪತ್ರ ಮೂಲಕ ಒತ್ತಾಯಿಸಿದ್ದಾರೆ

ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಚಿಲ್ಲೆಗಳಲ್ಲಿ ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ಅನುಸರಿಸಲಾಗುತ್ತಿರುವ ಕ್ರಮಗಳನ್ನು ಇಂದು ಚೆಳಗ್ಗೆ ಉಪಮುಖ್ಯಮಂತ್ರಿ ಡಾ

ಅಶ್ವಕ್ಷ ನಾರಾಯಣ ವಿಡಿಯೋ ಸಂವಾದದ ಮೂಲಕ ಪರಿಶೀಲಿಸಿದರು

ಕೊರೊನಾ ಸೋಂಕಿತರ ಚಿಕಿತ್ಸೆಗೆ ತುರ್ತು ಸಿದ್ಧಕೆ ಉದ್ದೇಶದಿಂದ ಈ ತ್ರಮ ಕೈಗೊಳ್ಳಲಾಗುತ್ತಿದೆ

ವಿಡಿಯೋ ಸಂವಾದ ನಡೆಸಿದರು ಆಯುಷ್ ಇಲಾಖೆ ನೇತೃತ್ವದಲ್ಲಿ ನಡೆದ ಈ ಸಂವಾದದಲ್ಲಿ ಪ್ರಸ್ತಕ ಎದುರಾಗಿರುವ ಸಾಂಕ್ರಾಮಿಕದ ನಿಯಂತ್ರಣಕ್ಕೆ ಸೂಕ್ತ ಉಪಾಯಗಳನ್ನು ಶಿಫಾರಸ್ನು ಮಾಡಬೇಕೆಂದು ಮನವಿ ಮಾಡಿದರು ಬೆಂಗಳೂರು ಜಿಗಣಿಯಲ್ಲಿನ ವಿವೇಕಾನಂದ ಅನುಸಂಧಾನ ಸಂಸ್ಥಾನದ ಡಾ

ಸೇವೆಗಳನ್ನು ಒದಗಿಸುವಂತೆ ಕೇಂದ್ರ ಸಂಪರ್ಕ ಸಚಿವಾಲಯ ಸೂಜಿಸಿದೆ ಕೊರೊನಾ ಲಾಕ್ಡೌನ್ ಓನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಸಾಗಾಟಕ್ಕೆ ತೊಂದರೆಯಾಗದಂತೆ ನಿಗಾ ವಹಿಸಲಾಗಿದೆ

ಗೂಡ್ಸ್ ಗಾಡಿಗಳ ನಿಯಂತ್ರಣ ವ್ಯವಸ್ಥೆ ಇದಕ್ಕಾಗಿ ಸತತ ಕಾರ್ಯನಿರ್ವಹಿಸುತ್ತಿವೆ

ಕೊರೊನಾ ಲಾಕ್ಡೌನ್ ಓನ್ನೆಲೆಯಲ್ಲಿ ಆತಂಕದಿಂದ ತಮ್ಮ ಸ್ವತ್ರಾಮಗಳಗೆ ತೆರಳುತ್ತಿರುವ ವಲಸೆ ಕಾರ್ಮಿಕರು ಮತ್ತು ನಾಗರಿಕರಿಗೆ ಟೋಲ್ಪ್ಲಾಜಾಗಳಲ್ಲಿ ಆಪಾರ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ರಾಷ್ಷೀಯ ಹೆದ್ದಾರಿಗಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮತ್ತು ಟೋಲ್ ಆಪರೇಟರ್ ಗಳಿಗೆ ಸೂಚಿಸಿರುವುದಾಗಿ ಕೇಂದ್ರ ರಸ್ತೆ ಮತ್ತು ಪೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಟ್ವೀಟ್ ಮಾಡಿದ್ದಾರೆ ಕೊರೊನಾ ಸೋಂಕು ಪತ್ತೆ ಪರೀಕ್ಷೆ ನಡೆಸಲು ರಾಜ್ಯದ ಏಳು ಪ್ರಯೋಗಾಲಯಗಳಿಗೆ ಭಾರತದ ವೈದ್ಯಕೀಯ ಸಂತೋಧನೆಗಳ ಸಂಸ್ಥೆ ಐಸಿಎಂಆರ್ ಅನುಮತಿ ನೀಡಿದೆ ಪಾಸನ ಶಿವಮೊಗ್ಗ ಮತ್ತು ಗುರ್ಜರ್ಣಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳು ಮೈಸೂರು ವೈದ್ಯಕೀಯ ಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಏರ್ಫೋಸ್ ಕಮಾಂಡ್ ಆಸ್ತ್ರೆ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ರಾಷ್ಟೀಯ ವೈರಾಣು ಸಂಶೋಧನಾ ಸಂಸ್ಥೆಯ ಬೆಂಗಳೂರು ಕ್ಷೇತ್ರ ಘಟಕ ಈ ಸಂಸ್ಥೆಗಳಿಗೆ ಕರ್ನಾಟಕದಲ್ಲಿ ಸೋಂಕು ಪರೀಕ್ಷೆ ನಡೆಸಲು ಅನುಮತಿ ನೀಡಲಾಗಿದೆ

ಕೆಟ್ಟು ನಿಂತಿದ್ದ ಕಾರಿಗೆ ಲಾರಿ ಡಿಕ್ಕಿ ಹೊಡೆದ ಕಾರಣ ಈ ಅಪಘಾತ ಸಂಭವಿಸಿದೆ

ಮೃತದೇಪಗಳನ್ನು ರಾಯಚೂರಿಗೆ ತರಲು ಸೂಕ್ತ ವ್ಕವಸ್ಥೆ ಮಾಡುವುದಾಗಿ ರಾಯಚೂರು ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ ಕೊರೊನಾ ಸೋಂಕು ಪರಡದಂತೆ ಎಜ್ವರ ವಹಿಸಲು ದೇಶಾದ್ಯಂತ ಲಾಕ್ಡೌನ್ ಆದೇಶ ಜಾರಿಯ ಹಿನ್ನೆಲೆಯಲ್ಲಿ ಮನೆಗಳಲ್ಲೇ ಇರುವ ಸಾರ್ವಜನಿಕರ ಮನರಂಜನೆಗಾಗಿ ದಶಕಗಳ ಹಿಂದೆ ಅತ್ಕಂತ ಜನಪ್ರಿಯವಾಗಿದ್ದ ಹಲವು ಟಿವಿ ಧಾರಾವಾಹಿಗಳನ್ನು ಮರುಪ್ರಸಾರ ಮಾಡಲಾಗುತ್ತಿದೆ ಡಿಡಿ ನ್ಯಾಪನಲ್ ವಾಹಿನಿಯಲ್ಲಿ ಇಂದಿನಿಂದ ರಾಮಾಯಣ ಧಾರಾವಾಹಿ ಪ್ರಸಾರವಾಗುತ್ತಿದೆ ಡಿಡಿ ಭಾರತಿ ವಾಹಿನಿಯಲ್ಲಿ ಬಿ ಆರ್

ಡಿಡಿ ನ್ನಾಷನಲ್ ವಾಹಿನಿಯಲ್ಲಿ ಬ್ನೋಮಕೇಶ್ ಭಕ್ಷಿ ಮತ್ತು ಆಜೀಜ್ ಮಿರ್ಜಾ ಅವರ ನಿರ್ದೇಶನದ ಸರ್ಕಸ್ ಧಾರಾವಾಹಿ ನಾಳೆಯಿಂದ ಮರು ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ನಾಳೆ ಬೆಳಗ್ಗೆ ಆಕಾಶವಾಣಿಯ ಮೂಲಕ ಮನ್ ಕಿ ಬಾತ್ ಕಾರ್ಯತ್ರಮದಲ್ಲಿ ಹಲವು ವಿಷಯಗಳ ಬಗ್ಗೆ ತಮ್ಮ ಚೆಂತನೆಗಳನ್ನು ಸಾರ್ವಜನಿಕರೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ